ಕೊರೋನಾ ಸೋಂಕಿನ ಪರೀಕ್ಷಾ ಸಾಮರ್ಥ್ಯವನ್ನು ದಿನಕ್ಕೆ ಒಂದು ಲಕ್ಷಕ್ಕೆ ಹೆಚ್ಚಿಸಲು ಕೇಂದ್ರ ಕಾರ್ಯೋನ್ನುಖ ಆರೋಗ್ನ ಸಚಿವ ಡಾ

ಈಗಾಗಲೇ ಹೊರಡಿಸಿರುವ ಮಾರ್ಗಸೂಚಿಯಂತೆ ಅಂತಾರಾಜ್ಞ ಸಂಚಾರಕ್ಕೆ ಅವಕಾಶ ಕಲ್ಪಿಸುವ ವಲಸೆ ಕಾರ್ಮಿಕರು ಹಾಗೂ ಇತರೆ ಜನರನ್ನು ಕಡ್ಡಾಯವಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕು ಗ್ವಪ ಅಥವಾ ಸಾಂಸ್ಲಿಕ ಕ್ತಾರಂಟೈನ್ನಲ್ಲಿ ಇಡಬೇಕು ಎಂದು ಕೇಂದ್ರ ಗ್ಲಹ ಸಚಿವಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ ನಿಲುಗಡೆಯಾಗಿರುವ ಜನರ ಮೇಲೆ ನಿಗಾ ಇಡಲು ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು ನಿಲುಗಡೆಯಾಗಿರುವ ಜನರ ವಿವರಗಳನ್ನು ಆಯಾ ರಾಜ್ಯಗಳಲ್ಲಿ ನೋಂದಾಯಿಸಬೇಕು ಜನರ ಗುಂಪನ್ನು ಸಾಗಿಸಲು ಬಸ್ಗಳನ್ನು ಬಳಸಬೇಕು ಬಸ್ನಲ್ಲಿ ಸಾಮಾಜಿಕ ಅಂತರ ಕಾಪಾಡುವ ಜತೆಗೆ ಸ್ಥಾನಿಟೈಸರ್ ಬಳಸಲು ಅವಕಾಶ ಕಲ್ಪಿಸಬೇಕು ಎಂದು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿದೆ ನಿಲುಗಡೆಯಾಗಿರುವ ಜನರು ತಮ್ಮ ಸ್ಥಳ ತಲುಪಿದ ನಂತರ ಅವರ ಆರೋಗ್ಯ ತಪಾಸಣೆ ನಡೆಸಿ ಗೃಪ ಅಥವಾ ಸಾಂಸ್ಟಿಕ ಕ್ವಾರಂಟೈನ್ನಲ್ಲಿ ಇಡಬೇಕು ನಿಯಮಿತವಾಗಿ ಅವರ ಆರೋಗ್ಯ ತಪಾಸಣೆ ನಡೆಸಬೇಕು ಆರೋಗ್ಯ ಸೇತು ಆಪ್ ಬಳಸಲು ಅವರನ್ನು ಮ್ರೋತ್ಸಾಹಿಸಬೇಕು ಎಂದು ಅದು ಸೂಚಿಸಿದೆ ದೇಶಾದ್ಯಂತ ಲಾಕ್ಡೌನ್ ವರಿಶ್ಠಿತಿ ಕುರಿತು ಕೇಂದ್ರ ಗೃಹ ಸಚಿವಾಲಯ ದೆಹಲಿಯಲ್ಲಿ ನಿನ್ನೆ ಸಭೆ ನಡೆಸಿ ಸಮಗ್ರ ಪರಾಮರ್ಶೆ ನಡೆಸಿತು ರಾಷ್ಟಾದ್ಯಂತ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದೆ

ಪ್ರತಿದಿನ ಕನಿಷ್ಠ ಒಂದು ಲಕ್ಷ ಪರೀಕ್ಷೆಗಳನ್ನು ನಡೆಸಲು ಗುರಿ ಪಾಕಿಕೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ನಿಯಂತ್ರಣಕ್ಕೆ ಬರುತ್ತಿದೆ ದೇಶಾದ್ಯಂತ ಗುಣಮಟ್ಟದ ಚಿಕಿತ್ಸೆ ಮತ್ತು ಸಂರಕ್ಷಣೆ ನಡೆಸುತ್ತಿರುವುದೇ ನಿಯಂತ್ರಣಕ್ಕೆ ಕಾರಣ ಎಂದು ಸಚಿವರು ತಿಳಿಸಿದರು ಲಯನ್ಸ್ ಕ್ಲಬ್ ಸದಸ್ಯರು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸಲ್ಲಿಸುತ್ತಿರುವ ಕೊಡುಗೆ ಶ್ಲಾಘನೀಯ ಎಂದು ಹರ್ಷವರ್ಧನ್ ಮೆಚ್ಚುಗೆ ವ್ಯಕ್ತಪಡಿಸಿದರು

ಪ್ರಸಕ್ತ ಸಾಲಿನಲ್ಲಿ ಕೃಷಿ ಚಟುವಟಿಕೆಯ ಮೇಲೆ ಕೊರೋನಾ ಹೆಚ್ಚಿನ ಪರಿಣಾಮ ಬೀರಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ಥೋಮರ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ವಿವರ ಒದಗಿಸಿದ ಅವರು ದೇಶದಲ್ಲಿ ಆಹಾರಧಾನ್ಯ ಹಾಲು ತರಕಾರಿ ಪಾಗೂ ಡೇರಿ ಉತ್ಪನ್ನಗಳಿಗೆ ಯಾವುದೇ ಕೊರತೆ ಉಂಟಾಗಿಲ್ಲ

ಈ ಪ್ರಗತಿ ದರ ಈ ವರ್ಷ ಮುಂದುವರೆಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು

ಕೃಷಿ ವಲಯದ ಪ್ರಗತಿಗೆ ಮೋದಿ ಸರ್ಕಾರ ಆದ್ಯತೆಯ ಗಮನ ನೀಡಿದೆ

ಕೇಂದ್ರ ಗೃಪ ಸಚಿವಾಲಯ ಡಾ ಹರ್ಷವರ್ಧನ್ ಅವರು ನಿನ್ನೆ ಲಯನ್ಸ್ ಕ್ಲಬ್ ಇಂಟರ್ನ್ಕಾಷನಲ್ ಸದಸ್ಕರೊಂದಿಗೆ ವೀಡಿಯೊ ಕಾನ್ಫರೆನ್ಸಿಂಗ್ ಸಂವಾದ ನಡೆಸಿದರು ಕೊರೋನಾ ನಿಯಂತ್ರಣಕ್ಕೆ ಲಯನ್ಸ್ ಸದಸ್ಕರು ದೇಶಾದ್ಯಮತ ನಡೆಸುತ್ತಿರುವ ನಿಸ್ವಾರ್ಥ ಸೇವೆಗೆ ಸಚಿವರು ತುಂಬು ಪೃದಯದ ಧನ್ಯವಾದ ಅರ್ಪಿಸಿದರು

ಸರ್ಕಾರಿ ನೌಕರರು ಅಧಿಕಾರಿಗಳು ಮೊಲಿಸ್ ಇಲಾಖೆ ಸಿಬ್ಬಂದಿಗೆ ಕೊರೊನಾ ವೈರಸ್ ಸೋಂಕು ಪತ್ತೆ ಪರೀಕ್ಷೆಗೆ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದೆ ನಿನ್ನೆಯಿಂದ ಬೆಂಗಳೂರಿನ ಮಲ್ಲೇಶ್ವರಂನ ಕೆ

ಕನಸಿನ ಮನೆ ಖರೀದಿಸುವ ಜನತೆಯ ಮನದಾಳದ ಆಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಉತ್ತೇಜನಾ ಕ್ರಮಗಳನ್ನು ಪ್ರಕಟಿಸುವ ನಿರೀಕ್ಷೆ ಇದೆ ದೆಹಲಿಯಲ್ಲಿ ನಿನ್ನೆ ನಡೆದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಕೇಂದ್ರೀಯ ಸಲಪಾ ಮಂಡಳಿ ಸಭೆಯಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ವವಹಾರಗಳ ಸಚಿವ ಹರ್ದೀಪ್ಸಿಂಗ್ ಮರಿ ಅವರು ಈ ವಿಷಯ ತಿಳಿಸಿದರು ರಿಯಲ್ ಎಸ್ಸೇಟ್ ವಲಯದ ವಿವಿಧ ಪಾಲುದಾರರು ಮತ್ತು ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳ ಜತೆ ಚರ್ಚೆ ನಡೆಸಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದರುವಂತೆ ಮಾಡಲು ಕೇಂದ್ರ ಸರ್ಕಾರ ಪಲವಾರು ಸುಧಾರಣಾ ಕ್ರಮಗಳನ್ನು ಪ್ರಕಟಿಸಲು ಕಾರ್ಯೋನ್ಮುಖವಾಗಿದೆ ಎಂದು ಅವರು ತಿಳಿಸಿದರು

ಕೊರೋನಾ ಪರಿಶ್ವಿತಿ ನಿಯಂತ್ರಣಕ್ಕೆ ಬಂದ ರಾಜ್ಯಗಳಲ್ಲಿ ಪರೀಕ್ಷೆಗಳು ಜುಲೈನಲ್ಲಿ ನಡೆಯಲಿವೆ